ವೆಂಕಯ್ಯ ನಾಯ್ಡ ಸರ್ವರಿಗೂ ಸೂರು ಕಲ್ಪಿಸಲು ಸರ್ಕಾರ ಬದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಣ ದುರ್ವವ್ಯವಹಾರ ಪ್ರಕರಣ ಡಿಕೆ ಶಿವಕುಮಾರ್ ಜಾಮೀನು ಅರ್ಜೆ ವಜಾಗೊಳಿಸಿದ ನ್ನಾಯಾಲಯ ಅನರ್ಹ ಶಾಸಕರ ಅರ್ಜೆ ವಿಚಾರಣೆ ನಾಳೆಗೆ ಮುಂದೂಡಿಕೆ ಗ್ರಾಮೀಣ ಯುವ ಜನತೆಗೆ ಅಂತಾರಾಷ್ಷೀಯ ಮಟ್ನದ ಕೌಶಲ್ಯ ತರದೇತಿ ನೀಡುವುದು ಅವಶ್ಯಕ ಎಂದು ಉಪ ರಾಷ್ಷಪತಿ ಎಂ ವೆಂಕಯ್ಯ ನಾಯ್ಡು ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ

ಯುವಕರು ಕೌಶಲ್ಯ ಸುರಿತರಾಗಲು ದೇಶದಲ್ಲಿ ನಮ್ನ ದೃಷ್ಟಿಕೋನ ಬದಲಾಗಬೇಕಿದೆ ಎಂದರು ಸರ್ಕಾರದೊಂದಿಗೆ ಕೈಗಾರಿಕೆಗಳೂ ಕೈಜೋಡಿಸಿ ಕೌಶಲ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯುವಕರು ಉದ್ಲೋಗ ಅರಸುವುದರ ಬದಲು ಉದ್ಲೋಗ ನೀಡುವ ಸ್ಥಿತಿಗೆ ತಲುಪಬೇಕು

ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಸಂದರ್ಭದಲ್ಲಿ ಮಾತನಾಡಿ ಕೌಶಲ್ಯ ನೀತಿ ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಶಾಲೆಗಳ ಪಕ್ಕಕಮದ ಭಾಗವಾಗಿ ಕೌಶಲ್ವಾಭಿವೃದ್ದಿಯನ್ನು ಪರಿಚಿಯಸಲು ಸರ್ಕಾರ ಆಸಕ್ತಿ ವಹಿಸಿದೆ ಎಂದರು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದಗೌಡ ಮಾತನಾಡಿ ತಮ್ಮ ಸಚಿವಾಲಯದಲ್ಲಿ ಕೌಶಲ್ಲ ಮತ್ತು ಉದ್ಯಮ ಶೀಲತೆಯನ್ನು ಅಭಿವೃದ್ದಿಪಡಿಸಲು ಗಮನ ಪರಿಸಲಾಗುತ್ತಿದೆ ನಾವು ಸ್ವದೇತಿ ಉತ್ಪನ್ನ ಕುರಿತು ಅಭಿಮಾನ ದೆಳೆಸಬೇಕಾಗಿದೆ ವಿದೇಶದಲ್ಲಿ ಸ್ವದೇಶ ಉತ್ತನ್ನಗಳ ಲಭ್ಯತೆ ಹೆಚ್ಚಿಸುವ ಗುರಿ ಹೊಂದಜೇಕಾಗಿದೆ ಎಂದರು ರಾಜ್ಯಪಾಲ ವಜೂಭಾಯಿ ವಾಲಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಆರ್ಥಿಕ ಸಾಮರ್ಥ್ಯಕ್ಷನುಗುಣವಾಗಿ ಸ್ತಂತ ಸೂರು ಹೊಂದುವುದು ಪ್ರತಿಯೊಬ್ಲರ ಕನಸಾಗಿದೆ ಈ ಕನಸನ್ನು ನನಸಾಗಿಸುವಲ್ಲಿ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ರಾಜ್ಯದಲ್ಲೂ ರಿಯಲ್ ಎಸ್ಸೇಟ್ ಉದ್ದಮದ ಸಮಸ್ನೆಗಳನ್ನು ಬಗೆಹರಿಸುವಲ್ಲಿ ಸರ್ಕಾರ ಬದ್ಗವಾಗಿದೆ ಎಂದು ಅವರು ಹೇಳದರು ಕೊಳಗೇರಿಗಳಲ್ಲಿ ಸುಸುಜ್ನತ ಮನೆಗಳನ್ನು ನಿರ್ಮಿಸಿ ಕೊಡುವತ್ತ ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದ್ದುರಿಯಲ್ ಎಸ್ಸೇಟ್ ಉದ್ದಮ ಈ ನಿಟ್ಟನಲ್ಲಿ ಕೈ ಜೋಡಿಸಬೇಕೆಂದು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಕರೆ ನೀಡಿದರು ಪಶು ಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಇಂದು ಬಸವ ಕಲ್ನಾಣದ ಸರ್ಕಾರಿ ಆಸ್ತತೆಗೆ ದಿಧೀರ್ ಭೇಟ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಪರಿತೀಲಿಸಿದರು ಆಸ್ಪತ್ರೆಯಲ್ಲಿನ ವಾರ್ಡ್ಗಳಲ್ಲಿ ಸಂಚರಿಸಿಸಾರ್ವಜನಿಕರು ಪಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಸಮಯಕ್ಕೆ ಸರಿಯಾಗಿ ಕಜೇರಿಗೆ ಹಾಜರಾಗದ ಸಿಬ್ಬಂದಿಗೆ ಕಾರಣ ಕೇಳಿ ನೋಟಸ್ ನೀಡಲು ಸೂಚಿಸಿದರು

ಚಾಮರಾಜನಗರಕ್ಕೆ ಇಂದು ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ವಿವಿಧ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು ಮೊದಲಿಗೆ ಜಿಲ್ಲಾ ತ್ರೀಡಾಂಗಣಕ್ಕೆ ಭೇಟಿ ನೀಡಿಸಿಂಥಿಟಕ್ ಟ್ರ್ಯಾಕ್ ವೀಕ್ಷಿಸಿದ ಸಚಿವರಿಗೆ ತ್ರೀಡಾ ಇಲಾಖೆ ಅಧಿಕಾರಿಗಳು ಕಾಮಗಾರಿಗಳ ಕುರಿತು ಮಾಹಿತಿ ನೀಡಿದರುಕ್ರೀಡಾಂಗಣಕ್ಕೆ ನೀಡಲಾಗಿದ್ದ ಅನುದಾನದ ಮಾಹಿತಿಯನ್ನು ಶಾಸಕ ಸಿ ಪುಟ್ಟರಂಗಶೆಟ್ಟ ಸಚವರಿಗೆ ತಿಳಿಸಿದರುಕ್ರೀಡಾಂಗಣದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು ಕೂಡಲೇ ಪೂರ್ಣಗೊಳಿಸುವಂತೆ ಇಲಾಖೆಯ ಅಧಿಕಾರಿಗಳಿಗೆ ಸುರೇಶ್ ಕುಮಾರ್ ಸೂಚಿಸಿದರು ಕೊಳ್ಳೇಗಾಲ ತಾಲೂಕಿನ ಹೊಂಡರಬಾಳು ಗ್ರಾಮದಲ್ಲಿ ಕಳೆದೆರಡು ದಿನಗಳಿಂದ ಮಳೆಯಿಂದಾಗಿ ನಾಲೆ ತುಂಬಿ ಒಡೆದ ಪರಿಣಾಮ ಗ್ರಾಮಕ್ಕೆ ನೀರು ನುಗ್ಗಿದ್ದು

ಮಳೆ ನೀರು ಹಾಗೂ ಕಬಿನ ನಾಲೆ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ನಾಲೆ ಒಡೆದು ತಗ್ಗು ಪ್ರದೇಶದ ಜಮೀನುಗಳಿಗೆ ನೀರು ಹರಿದಿದೆ ಕೆಲ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ಭತ್ತದ ಪೈರುಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಹೈದ್ರಾಬಾದ್ ಕರ್ನಾಟಕ ಪ್ರದೇಶವನ್ನು ಕಲ್ಲಾಣ ಕರ್ನಾಟಕ ಎಂದು ನಾಮಕರಣ ಮಾಡಿದಂತೆ ಮುಂಬೈ ಕರ್ನಾಟಕ ಪ್ರದೇಶವನ್ನು ಕಿತ್ತೂರು ಕರ್ನಾಟಕ ಎಂದು ನಾಮಕರಣ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಲಾಣ ಖಾತೆ ಸಚಿವೆ ಶುಕಲಾ ಜೊಲ್ಲೆ ಹೇಳದ್ದಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅನುಭವ ಮಂಟಪವನ್ನು ರಾಷ್ಷೀಯ ಸ್ನಾರಕವನ್ನಾಗಿ ಮಾಡಲಾಗುವುದು ಎಂದರು ಪಶು ಸಂಗೋಪನೆ ಹಾಗೂ ಜಿಲ್ನಾ ಉಸ್ತುವಾರಿ ಸಚಿವ ಪ್ರಭು ಚವ್ನಾಣ ಮಾತನಾಡಿ ಗೊ ರು

ಡಿಕೆ ಶಿವಕುಮಾರ್ ಸಲ್ಲಿಸಿದ್ದ ಜಾಮೀನು ಅರ್ಜೆಯನ್ನು ನ್ನಾಯಾಧೀಶ ಅಜಯ್ ಕುಮಾರ್ ಕುಹಾರ್ ವಜಾಗೊಳಿಸಿದ್ದಾರೆ ಇದರಿಂದಾಗಿ ಡಿಕೆ ಶಿವಕುಮಾರ್ ನ್ಯಾಯಾಂಗ ಬಂಧನದಲ್ಲಿಯೇ ಇರಬೇಕಾಗಿದೆ ಈ ಮಧ್ಯೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅನರ್ಹ ಶಾಸಕರು ಸುಪ್ರೀಂಕೋರ್ಟಗೆ ಸಲ್ಲಿಸಿರುವ ಮೇಲ್ನನವಿ ವಿಚಾರಣೆಯನ್ನು ನಾಳಿಗೆ ಮುಂದೂಡಲಾಗಿದೆ ಅನರ್ಹ ಶಾಸಕರ ಪರ ವಕೀಲ ಮುಕುಲ್ ರೋಹ್ಲಗಿ ವಾದ ಮಂಡಿಸಿದರೆ ಸ್ಪೀಕರ್ ಪರ ಹೆಚ್ಚುವರಿ ಸಾಲಿಸಿಟರಿ ಜನರಲ್ ಎಸ್ ಜಿ ತುಷಾರ್ ಮೆಹ್ತಾ ವಾದ ಮಂಡಿಸಿದರು ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎನ್

ರಮಣ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆಯನ್ನು ನಾಳೆಗೆ ಮುಂದೂಡಿತು ಕರ್ನಾಟಕದ ಕೆಲವು ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕಾಶ್ವೀರಿ ವಿದ್ಯಾರ್ಥಿಗಳಿಗೆ ಆರ್ಥಿಕ ತೊಂದರೆ ಉಂಟಾಗಿರುವ ವರದಿಗಳ ಹಿನ್ನೆಲೆಯಲ್ಲಿ ಈ ಸಮಸ್ಥೆ ಬಗೆಪರಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದು ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ತಿ ಹಾಗೂ ಸಂಸದೆ ಶೋಭಾ ಕರಂದ್ವಾಜೆ ಹೇಳದ್ದಾರೆ ಕಾಶ್ಮೀರಿ ವಿದ್ವಾರ್ಥಿಗಳಿಗೆ ತಮ್ಮ ಪೋಷಕರಿಂದ ಹಣ ಬರದೇ ಇರುವುದರಿಂದ ವಿದ್ಯಾರ್ಥಿಗಳು ತಾವು ನೆಲೆಸಿರುವ ಹಾಸ್ಟೆಲ್ಗಳ ವೆಚ್ಚ ಭರಿಸಲು ಸಂಕಷ್ಟ ಎದುರಿಸುತ್ತಿದ್ದಾರೆ ಎನ್ನುವ ವರದಿಗಳವೆ ಎಂದು ಅವರು ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಇಂದು ಪಂಡಿತ್ ದೀನ್ ದಯಾಳ್ ಉಪಾಧ್ನಾಯ ಅವರ ಜನ್ನದಿನವಾಗಿದ್ಲು ದೇಶ ಅವರಿಗೆ ನಮನ ಸಲ್ಲಿಸಿತು ದೇಶದ ವಿವಿಧೆಡೆ ಹಲವಾರು ಕಾರ್ಯಕ್ರಮಗಳನ್ನು ಪಮ್ಮಿಕೊಳ್ಳಲಾಗಿತ್ತು ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ತಿ ಅರುಣ ಕುಮಾರ್ ಪಂಡಿತ್ ದೀನ ದಯಾಳ್ ಅವರ ಭಾವಚಿತ್ರಕ್ಷೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು ಕೊಪ್ಪಳದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಕ್ಷದ ಮುಖಂಡ ಅಮರೇಶ್ ಕರಡಿ ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ದೀನದ ದಯಾಳ್ ಪಂಡಿತ್ ನಮಗೆ ದಾರಿ ದೀಪ ಎಂದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಪಯೋಗದಲ್ಲಿ ಇಂದು ವಿವಿಧೆಡೆ ರಾಜ್ಯದ ರಾಷ್ಟೀಯ ಜಂತುಹುಳು ನಿವಾರಣಾ ದಿನವನ್ನು ಆಚರಿಸಲಾಯಿತು ತುಮಕೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಜಂತು ನಿವಾರಕ ಮಾತ್ರೆಗಳನ್ನು ವಿತರಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣಾಧಿಕಾರಿ ಡಾ ಚಂದ್ರಿಕಾ ಜಂತುಹುಳ ಬಾಧೆಯಿಂದ ಮಕ್ಕಳ ದೇಹದಲ್ಲಿ ಸೋಷಕಾಂಶಗಳ ಕೊರತೆ ಉಂಟಾಗಿ ರಕ್ತ ಹೀನತೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಕುಂಠಿತವಾಗಬಹುದು ಎಂದರು ಸಂಕ್ಷಿಪ್ತ ಸುದ್ದಿಗಳು ದಾವಣಗೆರೆಯಲ್ಲಿಂದು ಎಐಟಿಯುಸಿ ನೇತೃತ್ವದಲ್ಲಿ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರು ಬೃಪತ್

ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಸಿದ್ದತೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾ

ವೆಂಕಟೇಶ್ ಇಂದು ಬನ್ನಿಮಂಟಪ ಹಾಗೂ ಶ್ರೀನಿವಾಸ ಅಗ್ರಹಾರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪೆಸರಾಂತ ಬಿಸಿನೆಸ್ ನಿಯತಕಾಲಿಕ ಪೋರ್ಬ್ ಸಿದ್ಧಪಡಿಸಿರುವ ವಿಶ್ವದ ಅತ್ಯುತ್ತಮ ಕಂಪನಿಗಳ ಪಟ್ಟಿಯಲ್ಲಿ ಇನ್ನೋಸಿಸ್ ಮೂರನೇ ಸ್ಥಾನ ಪಡೆದಿದೆ

ಈ ಮೂಲಕ ಪಲವು ವರ್ಷಗಳ ಬಳಕ ಮೊದಲ ಸಲ ಭಾರತದ ಕಂಪನಿಯೊಂದು ಅಗ್ರಸ್ವಾನದಲ್ಲಿ ಗುರುತಿಸಿಕೊಂಡಂತೆ ಆಗಿದೆ ಹವಾಮಾನ ನೈರುತ್ತ ಮುಂಗಾರು ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಚುರುಕುಗೊಂಡಿದ್ದು ಉತ್ತರ ಒಳನಾಡಿನಲ್ಲಿ ತೀವ್ರಗೊಂಡಿದೆ ಕರಾವಳಿ ಪ್ರದೇಶದ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ

ದೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತವಾರಣವಿರಲಿದ್ದು